ಎಸ್

ಕೊರೊನಾ ಪರೀಕ್ಷೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿ ಸಚಿವ ಡಾ

ಪರಿದೀಪ್ ಸಿಂಗ್ ಪುರಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇಂದು ಬೆಂಗಳೂರಿನ ಕೋವಿಡ್ ಪರಿಸ್ನಿತಿ ಹಾಗೂ ನಿರ್ವಹಣೆ ಕುರಿತು ಎಂಟು ವಲಯಗಳ ಉಸ್ತುವಾರಿ ಸಚಿವರೊಂದಿಗೆ ಸಭೆ ನಡೆಸಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಸೋಂಕಿತರಿಗೆ ಆಸ್ತತ್ರೆಗಳಲ್ಲಿ ದಾಖಲಾಗಲು ಆಗುತ್ತಿರುವ ತೊಡಕು ನಿವಾರಿಸುವ ಕುರಿತು ಕಟ್ಸುನಿಟ್ಲನ ತ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದರು ಕೋವಿಡ್ ನಿಯಂತ್ರಣಕ್ಕೆ ಲಾಕ್ ಡೌನ್ ಪರಿಹಾರವಲ್ಲ ಲಾಕ್ ಡೌನ್ ಮುಂದುವರೆಸುವ ಯಾವುದೇ ಯೋಜನೆ ಸರ್ಕಾರದ ಮುಂದೆ ಇಲ್ಲ ಎಂದು ಬಿ

ಯಡಿಯೂರಪ್ಪ ಸ್ಪಷ್ಷಪಡಿಸಿದರು ಖಾಸಗಿ ಆಸ್ಪತ್ತೆಗಳೊಂದಿಗೆ ಸಭೆ ನಡೆಸ ಕೋವಿಡ್ ಹಾಗೂ ನಾನ್ ಕೋವಿಡ್ ರೋಗಿಗಳಿಗೆ ಚಿಕಿತ್ಸಾ ಸೌಲಭ್ಯ ದೊರಕುವುದನ್ನು ಖಾತರಿ ಪಡಿಸಿಕೊಳ್ಳಬೇಕು ಆಸ್ತ್ರತ್ತೆ ಯಲ್ಲಿ ಮೃತರಾದವರಿಗೆ ರಾಪಿಡ್ ಆಂಟಜೆನ್ ಪರೀಕ್ಷೆ ನಡೆಸಿ ಶವವನ್ನು ಕೂಡಲೇ ಪಸ್ತಾಂತರಿಸಲು ಅಥವಾ ನಿಯಮಾನುಸಾರ ಅಂತ್ರಕ್ರಿಯೆ ನಡೆಸಲು ಕ್ರಮ ವಹಿಸಬೇಕು ಮನೆಯಲ್ಲಿ ಮೃತರಾದವರಿಗೂ ರಾಪಿಡ್ ಅಂಟಿಜೆನ್ ಟೆಸ್ಟ್ ನಡೆಸಿ ಮೃತದೇಹವನ್ನು ತುರ್ತಾಗಿ ಅಂತ್ಯಕ್ಷಿಯೆ ನಡೆಸಲು ತ್ರಮ ವಹಿಸಬೇಕು ಬಾಸಗಿ ಆಸ್ತ್ರತೆಗಳಲ್ಲಿ ಕೋವಿಡ್ ಸೋಂಕಿತರ ದಾಖಲಾತಿ ಮತ್ತು ಹಾಸಿಗೆಗಳ ಲಭ್ಯತೆ ಕುರಿತು ಮಾಹಿತಿ ಒದಗಿಸಲು ಸ್ವಯಂ ಸೇವಕರು ಹಾಗು ನೋಡಲ್ ಅಧಿಕಾರಗಳ ನೇಮಕ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದರು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಕೆಲವು ಜಲ್ಲೆಗಳಲ್ಲಿ ಕೊರೊನಾ ನಿಯಂತ್ರಣಕ್ಕಾಗಿ ಜಾರಿಗೊಳಿಸಿರುವ ಲಾಕ್ಡೌನ್ನಿಂದಾಗಿ ಜನಜೀವನ ಸ್ತಬ್ಬಗೊಂಡಿದೆ

ಮಧ್ಯಾಷ್ನದ ಬಳಕ ಸಂಪೂರ್ಣ ಲಾಕ್ಡೌನ್ ಆಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದೆ ಟ್ಯಾಕ್ಸಿ ಆಟೋ ಕೂಡ ರಸ್ತೆಗಿಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ ಸಂಚಾರಕ್ಕೆ ಸೀಮಿತ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ ಸಂಚರಿಸುತ್ತಿವೆ

ಕೇಂದ್ರ ವಲಯ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ಜಿಲ್ಲಾ ಹೊಲೀಸ್ ಅಧೀಕ್ಷಕ ರವಿ

ಚೆನ್ನಣ್ಣನವರ್ ಜಿಲ್ಲೆಯ ವಿವಿಧ ಹೊಲೀಸ್ ಕಾಣೆ ಹಾಗೂ ತಪಾಸಣಾ ಕೇಂದ್ರಗಳಿಗೆ ಭೇಟಿ ನೀಡಿ ಕಾನೂನು ಸುವ್ದವಸ್ಥೆ ಕುರಿತಾಗಿ ಮಾಹಿತಿ ಪಡೆದರು ಲಾಕ್ಡೌನ್ ಜಾರಿಗೊಳಿಸಲು ಕೈಗೊಂಡಿರುವ ತ್ರಮಗಳನ್ನು ಪರಿತೀಲಿಸಿ ಕಾನೂನು ಸುವ್ಲವಸ್ಥೆಗೆ ಭಂಗ ತರುವವರ ವಿರುದ್ದ ಶಿಸ್ತು ತ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ದಿನದ ಲಾಕ್ಡೌನ್ ಮುಂದುವರಿದಿದೆ

ಸಾಂಸ್ಕೃತಿಕ ನಗರಿ ಮ್ನೆಸೂರಿನ ಎನ್ ಆರ್ ಕ್ಷೇತ್ರವನ್ನು ಇಂದಿನಿಂದ ಲಾಕ್ ಡೌನ್ ಮಾಡಲಾಗಿದೆ ಡಿಸಿಪಿ ಪ್ರಕಾಶ್ ಗೌಡ ಅವರು ಉದಯಗಿರಿ ಹೊಲೀಸ್ ಶಾಣಾ ವ್ಯಾಪ್ತಿಯಲ್ಲಿ ಗಸ್ತು ತಿರುಗಿ ಲಾಕ್ಡೌನ್ ವ್ಯವಸ್ಥೆ ಪರಿಶೀಲಿಸಿದರು ಈ ವೇಳೆ ಪೊಲೀಸ್ ಸಿಬ್ಲಂದಿಯಿಂದ ಮಾಹಿತಿ ಪಡೆದರು ಮೈಸೂರಿನಲ್ಲಿ ಕಳೆದ ಎರಡು ದಿನಗಳಲ್ಲಿ ಕೊರೊನಾ ಸೋಂಕು ಪ್ರಕರಣ ಹೆಚ್ಚಾಗಿದ್ದು

ಆದರೂ ಹೆಚ್ಚಿನ ಸಂಖ್ಯೆಯ ಸೋಂಕಿತರು ಗುಣಮುಖರಾಗುತ್ತಿದ್ದಾರೆ ಜಿಲ್ಲೆಯ ಆಸ್ತತೆಗಳಲ್ಲಿ ಹಾಸಿಗೆಯ ಕೊರತೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಅಭಿರಾಂ ಜಿ

ವಿಶ್ವ ಆರೋಗ್ಯ ಸಂಸ್ಥೆ

ಸುಧಾಕರ್ ಟ್ನೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ

ಪ್ಲಾಸ್ನಾ ಫೆರಪಿ ಮೂಲಕ ಸೋಂಕಿತರನ್ನು ಗುಣಪಡಿಸಬಹುದಾಗಿದೆ ಆಧ್ಲರಿಂದ ಗುಣಮುಖರಾದ ಜನತೆ ಪ್ಲಾಸ್ತಾ ಥೆರಪಿಗೆ ಸಹಕಾರ ನೀಡಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಖಾತೆ ಸಚಿವ ತ್ರೀರಾಮುಲು ಹೇಳಿದ್ದಾರೆ ಬಳ್ದಾರಿ ನಗರದಲ್ಲಿಂದು ಖಾಸಗಿ ಸಂಶ್ಲೆಯಿಂದ ಕೋವಿಡ್ ವಾರಿಯರ್ಸ್ಗೆ ಮಾಸ್ಕ್ ಸ್ಥಾನಿಟ್ಲೆಸರ್ನ್ನು ಉಚಿತವಾಗಿ ವಿತರಿಸಿ ಅವರು ಮಾತನಾಡಿದರು ಪ್ಲಾಸ್ನಾ ನೀಡುವ ಪ್ರತಿಯೊಬ್ಬರಿಗೂ ತಲಾ ಐದು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಪ ಧನವಾಗಿ ಸರಕಾರ ನೀಡಲಿದೆ

ಕೊರೊನ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರು ಆಯುಷ್ ವೈದ್ಯರು ಮುಷ್ಕರ ಮಾಡುವುದು ಸರಿಯಲ್ಲ ಅವರು ತಮ್ನ ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆಯಬೇಕು ಸರ್ಕಾರದ ಜೊತೆ ಮಾತುಕತೆಗೆ ಬರಬೇಕು ಒಂದೆರಡು ತಿಂಗಳಲ್ಲಿ ಸಮಸ್ನ ಬಗೆಹರಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು

ಕಾರವಾರದಲ್ಲಿ ಎಂಟು ಮಂದಿ ಕೊರೊನಾ ಸೊಂಕಿತರು ಗುಣಮುಖರಾಗಿದ್ದು ಅವರನ್ನು ಶುಕ್ರವಾರ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಯಿತು ಬಿಡುಗಡೆಯಾದವರಲ್ಲಿ ಕಾರವಾರ ತಾಲೂಕಿನ ಐವರು ತಿರಸಿ ದಾಂಡೇಲಿ ಮುಡಗಿರಿ ಹೊಸಪಟ್ಟಣದ ತಲಾ ಓರ್ವರು ಸೇರಿದ್ದಾರೆ

ಗಜಾನನ ನಾಯಕ ತಿಳಿಸಿದ್ದಾರೆ

ಈ ಬಗ್ಗೆ ನಮ್ಮ ಜೆಲ್ಲಾ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಕೊರೊನಾ ಆತಂಕದ ನಡುವೆ ಲಾಕ್ಡೌನ್ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಸಿಲುಕಿ ಸಂಕಷ್ಟಕೇಡಾದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಆರಂಭಿಸಿದ ಮಹತ್ವಕಾಂಕ್ಷಿ ಯೋಜನೆ ಇದಾಗಿದೆ